ಹೊಸದಾಗಿ ರೂಪುಗೊಂಡಿರುವ ಕೇಂದ್ರಾಡಳತ ಪ್ರದೇಶವಾದ ದಾದ್ರಾ ಮತ್ತು ನಗರ್ಹವೇಲಿ ಹಾಗೂ ದಿಯು ಮತ್ತು ದಮನ್ನ ರಾಜಧಾನಿಯಾಗಿ ದಮನ್ ಮುಂದುವರಿಯಲಿದೆ ಎಂದು ಜಾವಡೇಕರ್ ತಿಳಿಸಿದರು ದಾದ್ರಾ ಮತ್ತು ನಗರ್ಹವೇಲಿ ಹಾಗೂ ದಿಯು ಮತ್ತು ದಮನ್ನ ವಿಲೀನಗೊಳಿಸಿರುವ ಹಿನೈಲೆಯಲ್ಲಿ ಜಿಎಸ್ಟ ಮೌಲ್ವವರ್ಧಿತ ತೆರಿಗೆ ಮತ್ತು ಅಬಕಾರಿ ಸುಂಕ ಸಂಬಂಧಿತ ಕಾಯ್ಸೆಗಳಿಗೆ ತಿದ್ದುಪಡಿ ಅವಧಿ ವಿಸ್ತರಣೆ ಮತ್ತು ಪುನರ್ ಪರಿತೀಲನೆಗೂ ಸಂಪುಟ ಒಪ್ಪಿಗೆ ನೀಡಿದೆ

ಚುನಾವಣಾ ನಿರ್ವಹಣೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ಪಡೆಯಲು ಟುನೀತಿಯಾ ಮತ್ತು ಪಪವಾ ನ್ಯೂಗಿನಿಯಾ ಚುನಾವಣಾ ಆಯೋಗಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲು ಭಾರತದ ಚುನಾವಣಾ ಆಯೋಗಕ್ಕೆ ಕೇಂದ್ರ ಸಚಿವ ಸಂಪುಟ ಸಮ್ನತಿಸಿದೆ ತ್ನೆಲ ಮತ್ತು ನೈಸರ್ಗಿಕ ಅನಿಲ ಭೂ ವಿಜ್ಞಾನ ಮತ್ತು ಖನಿಜ ಸಂಪನ್ನೂಲ ಅಪರಾಧ ವಿಚಾರಗಳಲ್ಲಿ ಪರಸ್ಪರ ಕಾನೂನು ನೆರವು ಮತ್ತು ಮಕ್ಕಳ ಹೋಷಣೆ ಕ್ಷೇತ್ರದಲ್ಲಿ ಸಹಕಾರಕ್ಷೆ ಸಂಬಂಧಿಸಿದಂತೆ ಭಾರತ ಮತ್ತೆ ಜ್ರೆಜೆಲ್ ನಡುವೆ ನಾಲ್ಲು ಒಪ್ಪಂದಗಳನ್ನು ಮಾಡಿಕೊಳ್ಳಲು ಸಂಪುಟ ಅನುಮೋದಿಸಿದೆ ಹಿಂದೂಸ್ತಾನ್ ಫ್ಲೋರೋ ಕಾರ್ಬನ್ಸ್ ಲಿಮಿಟೆಡ್ ಎಚ್ಎಫ್ಎಲ್ ಫಟಕದ ಕಾರ್ಯಾಚರಣೆಯನ್ನು ಸ್ವಗಿತಗೊಳಿಸಿ ಕಂಪನಿಯನ್ನು ಮುಚ್ಚಲು ಆರ್ಥಿಕ ವ್ಲವಹಾರಗಳ ಸಂಪುಟ ಸಮಿತಿ ಇಂದು ಅನುಮೋದನೆ ನೀಡಿದೆ ರಸಾಯನಿಕಗಳು ಮತ್ತು ಪೆಟ್ರೋಕೆಮಿಕಲ್ಪ್ ಇಲಾಖೆಯ ಅಡಿಯಲ್ಲಿ ಬರುವ ಎಚ್ಎಫ್ಎಲ್ ಕೇಂದ್ರ ಸರ್ಕಾರದ ಸಾರ್ವಜನಿಕ ವಲಯದ ಉದ್ದಿಮೆಯಾಗಿದೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ರುದ್ರರಾಮ್ನಲ್ಲಿ ಎಚ್ಎಫ್ಎಲ್ ಏಕ್ಷೆಕ ಫಟಕವನ್ನು ಹೊಂದಿದೆ

ಪಲವಾರು ಯೋಜನೆಗಳ ಪ್ರಗತಿ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು

ರೈಲ್ವೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಪ್ರಗತಿ ಪರಿಶೀಲಿಸಿದರು

ಜಪಾನ್ ರಾಯಭಾರಿ ಸತೋಷಿ ಸುಜುಕಿ ನೇತೃತ್ವದ ನಿಯೋಗ ದೆಹಲಿಯಲ್ಲಿಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು ಉಭಯ ದೇಶಗಳ ನಡುವೆ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಕೈಗೆತ್ತಿಕೊಂಡಿರುವ ಮೂಲಭೂತ ಸೌಕರ್ಯ ಯೋಜನೆಗಳಲ್ಲಿ ಜಪಾನ್ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದೆ ಪೌರತ್ವ ತಿದ್ಲುಪಡಿ ಕಾಯ್ದೆ ಸಿಎಎ ಜಾರಿಗೆ ತಡೆ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಕೇಂದ್ರ ಸರ್ಕಾರದ ಆಕ್ಷೇಪಗಳನ್ನು ಆಲಿಸದೇ ಸಿಎಎಗೆ ತಡೆ ನೀಡಲು ಸಾಧ್ಯವಿಲ್ಲ ಎಂದು ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ನೇತೃತ್ವದ ಪೀಠ ಹೇಳಿದೆ ಸಿಎಎ ವಿರುದ್ದ ಸಲ್ಲಿಸಲಾಗಿರುವ ಅರ್ಜಿಗಳ ಬಗ್ಗೆ ನಾಲ್ಕು ವಾರಗಳೊಳಗೆ ಉತ್ತರಗಳನ್ನು ಸಲ್ಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನ್ಯಾಯಪೀಠ ಸೂಚಿಸಿದೆ ಸಿಎಎ ವಿರುದ್ಲದ ಅರ್ಜಿಗಳ ವಿಚಾರಣೆಗಾಗಿ ವಿಸ್ತತ ನ್ನಾಯಪೀಠವನ್ನು ರಚಿಸುವುದಾಗಿ ಸುಪ್ರೀಂಕೋರ್ಟ್ ಹೇಳದೆ ಕೇಂದ್ರ ಸರ್ಕಾರದ ಪರ ಇಂದು ವಿಚಾರಣೆಗೆ ಹಾಜರಾದ ಅಟಾರ್ನಿ ಜನರಲ್ ಕೆ

ಸಿಎಎ ಜಾರಿಯನ್ನು ತಡೆಹಿಡಿಯುವಂತೆ ಹಾಗೂ ರಾಷ್ನೀಯ ಜನಸಂಖ್ಯಾ ನೋಂದಣಿ ಕಾರ್ಯವನ್ನು ಕೆಲ ಸಮಯದವರೆಗೆ ಮುಂದೂಡುವಂತೆ ಪಲವಾರು ಅರ್ಜೆದಾರರು ಸುಪ್ರೀಂಕೋರ್ಟ್ಗೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ಸಂಬೀತ್ ಪಾತ್ರಾ ಮಹಾರಾಷ್ಷದಲ್ಲಿ ಬಿಜೆಪಿ ಸರ್ಕಾರ ರಚಿಸುವುದನ್ನು ತಡೆಯಲು ಮುಸ್ಲಿಂ ಸಮುದಾಯದ ಮನವಿ ಮೇರೆಗೆ ಶಿವಸೇನೆಯೊಂದಿಗೆ ಕಾಂಗ್ರೆಸ್ ಕೈಜೋಡಿಸಿದೆ ಎಂದು ಆ ಪಕ್ಷದ ಮುಖಂಡ ಅಶೋಕ್ ಚೌವ್ವಾಣ್ ಹೇಳಿರುವುದನ್ನು ಪ್ರಸ್ತಾಪಿಸಿದರು

ಪತಾಲ್ಗಡಿ ಚಳವಳಿ ವಿರುದ್ದ ಪ್ರತಿಭಟನೆ ನಡೆಸಿದ್ದ ಏಳು ಮಂದಿಯನ್ನು ಪತಾಲ್ಗಡಿ ಬೆಂಬಲಿಗರು ಅಪಹರಿಸಿದ್ದರು ಭಾನುವಾರ ಬರ್ಗುಲಿಕೇರಾ ಗ್ರಾಮದಲ್ಲಿ ಪತಾಲ್ಗಡಿ ಬೆಂಬಲಿಗರು ಮತ್ತು ಪತಾಲ್ಗಡಿ ವಿರೋಧಿಗಳ ನಡುವೆ ಸಂಧಾನ ಸಭೆ ನಡೆದ ಸಂದರ್ಭದಲ್ಲಿ ಗುಂಪು ಫರ್ಷಣೆ ಉಂಟಾಗಿತ್ತು ಈ ಘಟನೆ ಬಗ್ಗೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ದಿಗ್ಟಮೆ ವ್ಯಕ್ತಪಡಿಸಿದ್ದಾರೆ ಜಮ್ಮ ಮತ್ತು ಕಾತ್ಮೀರದ ಪುಲ್ವಾಮಾ ಜಲ್ಲೆಯ ಕ್ರೂ ಆವಂತಿಪೋರಾ ವಲಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಭದ್ರತಾಪಡೆಗಳು ಭಯೋತ್ವಾದಕನೊಬ್ಬನನ್ನು ಹತ್ವೆಗೈದಿವೆ ಭಯೋತ್ವಾದಕರು ಅಡಗಿರುವ ಬಗ್ಗೆ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಎರಡನೇ ದಿನವಾದ ಇಂದು ನಡೆಸಿದ ಕಾರ್ಯಾಚರಣೆಯಲ್ಲಿ ಭಯೋತ್ವಾದಕ ಹತನಾಗಿದ್ದಾನೆ ಭಯೋತ್ಪಾದಕರು ಅಡಗಿದ್ದ ಸ್ವಳದಲ್ಲಿ ನಿನ್ನೆ ರಾತ್ರಿ ಸ್ವಗಿತಗೊಳಿಸಲಾಗಿದ್ದ ಶೋಧ ಕಾರ್ಯಾಚರಣೆಯನ್ನು ಇಂದು ಮುಂಜಾನೆ ಪುನರಾರಂಭಿಸಲಾಯಿತು ಎಂದು ಜಮ್ಮ ಮತ್ತು ಕಾಶ್ಮೀರದ ಪೊಲೀಸ್ ಮುಖ್ಯಸ್ವ ದಿಲ್ಬಾಗ್ ಸಿಂಗ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ವಿವಿಧ ಕ್ಷೇತ್ರಗಳಲ್ಲಿ ಅದ್ದುತ ಸಾಧನೆ ಮಾಡಿದ ಮಕ್ಕಳಗೆ ಪ್ರತಿ ವರ್ಷ ಸರ್ಕಾರ ಬಾಲಪುರಸ್ನಾರಗಳನ್ನು ನೀಡುತ್ತಾ ಬಂದಿದೆ ಆವಿಷ್ಕಾರ ಸಮಾಜಸೇವೆ ಕಲೆ ಮತ್ತು ಸಾಹಿತ್ಯ ಕ್ರೀಡೆ ಮತ್ತು ಸಾಹಸ ಮತ್ತಿತರ ಕ್ಷೇತ್ರಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗುವುದು

ಪಥ ಸಂಚಲನದಲ್ಲಿ ಸ್ವಾರ್ಟ್ ಅಪ್ ಇಂಡಿಯಾ ಜಲಜೀವನ್ ಮಿಷನ್ ಎಲ್ಲರನ್ನೊಳಗೊಂಡ ಆರ್ಥಿಕತೆ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ವಿಚಾರಗಳನ್ನೊಳಗೊಂಡ ಸ್ತಬ್ದ ಚಿತ್ರಗಳು ಭಾಗವಹಿಸಲಿವೆ

ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನಿನ್ನೆ

ಥಾಕಾದಲ್ಲಿಂದು ಇ ಪಾಸ್ಹೋರ್ಟ್ ಸೌಲಭ್ಯವನ್ನು ಉದ್ರಾಟಿಸಿದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಇ ಪಾಸ್ಹೋರ್ಟ್ ಸೌಲಭ್ಯ ಮುಜೀಬ್ ಶತಮಾನೋತ್ಸವ ವರ್ಷದ ಅಂಗವಾಗಿ ದೇಶಕ್ಕೆ ನೀಡಿದ ಕೊಡುಗೆಯಾಗಿದೆ ಎಂದರು

ಈ ನಡುವೆ ಇಂದು ಸಂಜೆ ಕ್ರೀಡಾಕೂಟಕ್ಕೆ ವರ್ಣರಂಜಿತ ತೆರೆ ಬೀಳಲಿದೆ